ರಾಜಸ್ಥಾನ ಸರ್ಕಾರ ತನ್ನ ಯೋಜನೆಗಳಿಗೆ ಖರೀದಿಸಿದ ಔಷಧಗಳನ್ನು ದೇಶಾದ್ಯಂತ ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದ ಹಲವು ಔಷಧ ವ್ಯಾಪಾರಿಗಳು ವಿತರಕರ ವಿರುದ್ದ ಮಹಾರಾಷ್ಷ ಮೊಲೀಸರಿಂದ ಪ್ರಕರಣ ದಾಖಲು

ಅಣ್ಣ ತಂಗಿಯರ ಬಾಂಧವ್ನದ ಸಂಕೇತವಾಗಿರುವ ರಕ್ಷಾ ಬಂಧನ ಹಬ್ಲ ದೇಶಾದ್ನಂತ ಇಂದು ಆಚರಣೆ

ಅಲ್ಲದೆ ಪ್ರಧಾನಮಂತ್ರಿಗಳ ಕಾರ್ಯಾಲಯ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಆಕಾಶವಾಣಿ ಹಾಗೂ ಡಿಡಿ ನ್ನೂಸ್ ಚಾನಲ್ ನ ಯೂ ಟ್ನೂಬ್ ವಾಹಿನಿಗಳಲ್ಲೂ ಬಿತ್ಕರಗೊಳ್ಳಲಿದೆ

ಆರ್

ಹೊಟೇಲ್ ಹಂಚಿಕೆ ಹಣ ದುರ್ಬಳಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರ್ಜೆಡಿ ಮುಖ್ಯಸ್ಥ ಲಾಲೂ ಪ್ರಸಾದ್ ಯಾದವ್ ಮತ್ತು ಆತನ ಪತ್ನಿ ರಾಬ್ರಿ ದೇವಿ ವಿರುದ್ದ ಆರೋಪ ಪಟ್ಟಿ ಸಲ್ಲಿಸಲು ಸಾಕಷ್ಟು ಸಾಕ್ಷ್ಯಾಧಾರಗಳು ಇವೆ ಎಂದು ಜಾರಿ ನಿರ್ದೇಶನಾಲಯ ದೆಹಲಿ ನ್ಹಾಯಾಲಯಕ್ತೆ ತಿಳಿಸಿದೆ

ಜಾರಿ ನಿರ್ದೇಶನಾಲಯ ಶುಕ್ರವಾರ ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದು ಅದರಲ್ಲಿ ಆರ್ಜೆಡಿ ಸದಸ್ಯ ಪಿ

ಲಾಲೂ ಪ್ರಸಾದ್ ಯಾದವ್ ಅವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಮರಿ ಹಾಗೂ ರಾಂಚೆಯಲ್ಲಿ ಐ ಆರ್

ಹೊಟೇಲ್ಗಳನ್ನು ಹಂಚಿಕೆ ಮಾಡಿದ್ದಾರೆ ಎಂದು ವಿಶೇಷ ಪಬ್ಲಿಕ್ ಪ್ರಾಸಿಕ್ಊಟರ್ ಅತುಲ್ ತ್ರಿಪಾಟಿ ನ್ಲಾಯಾಲಯಕ್ಕೆ ತಿಳಿಸಿದ್ದಾರೆ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇ ಡಿ

ಮುಖ್ಯಕಾರ್ಯದರ್ಶಿ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪ ಪಟ್ಟಿ ವಿವರಗಳನ್ನು ಪೊಲೀಸರು ಮಾಧ್ಯಮಗಳಿಗೆ ನೀಡುವುದನ್ನು ನಿರ್ಬಂಧಿಸಬೇಕು ಎಂದು ಕೋರಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರೀವಾಲ್ ಸಲ್ಲಿಸಿದ್ದ ಅರ್ಜಿಯನ್ನು ನ್ಯಾಯಾಲಯ ತಿರಸ್ತರಿಸಿದೆ ಹೆಚ್ಚುವರಿ ಮುಖ್ಯ ಮೆಟ್ರೋ ಪಾಲಿಟನ್ ಮ್ನಾಜಿಸ್ಸೇಟ್ ಸಮರ್ ವಿಶಾಲ್ ಕೇಜ್ರೀವಾಲ್ ಅವರ ಅರ್ಜಿಯನ್ನು ತಿರಸ್ಗರಿಸಿದ್ದಾರೆ

ಅಕ್ಲರ್ ಹೇಳಿದ್ದಾರೆ ಆಡಳಿತದ ಬಗ್ಗೆ ಕೇಂದ್ರ ಸರ್ಕಾರವನ್ನು ಟೀಕಿಸುವವರು ಈ ವಿಷಯವನ್ನು ಮನಗಾಣಬೇಕು ಎಂದು ಅವರು ಗೋವಾದ ಮಾಮಸದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಿಳಿಸಿದರು ಶಾಂತಿ ಸ್ಲಾಪನೆಗೆ ಮಾತುಕತೆ ಮಾರ್ಗವಾಗಿದ್ದು ಭಾರತ ತನ್ನ ಸಾಮರ್ಥ್ಯವನ್ನು ಈಗಾಗಲೇ ಸಾಬೀತುಪಡಿಸಿದೆ ಎಂದು ಅವರು ಹೇಳಿದ್ದಾರೆ ಕಾಂಗ್ರೆಸ್ ಅಧ್ಲಕ್ಷರ ಟೀಕೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು ಈ ವಿಷಯದ ಬಗ್ಗೆ ಪದೇ ಪದೇ ಸರ್ಕಾರವನ್ನು ಟೀಕಿಸುವವರಿಗೆ ಆಡಳಿತವೆಂದರೆ ಏನು ಎಂಬುದರ ಅರ್ಥವೇ ತಿಳಿದಿಲ್ಲ ಎಂದು ಹೇಳಿದ್ದಾರೆ ಡೋಕ್ಲಾಮ್ ಬಿಕ್ಕಟ್ಟು ದೇಶದ ವಿದೇಶಾಂಗ ನೀತಿ ಇತಿಹಾಸದ ಅತ್ಖಂತ ಪ್ರಮುಖ ಫಟನೆಯಾಗಿದೆ ಆ ನಂತರ ಚೀನಾದೊಂದಿಗಿನ ಭಾರತದ ಸಂಬಂಧ ಸಾಕಷ್ಟು ಬೆಳವಣಿಗೆಯಾಗಿದೆ ಎಂದು ಅಕ್ಖರ್ ತಿಳಿಸಿದ್ದಾರೆ ಮೊದಲ ರಾಷ್ಸೀಯ ಕಾರ್ಮೋರೇಟ್ ಸಾಮಾಜಿಕ ಹೊಣೆಗಾರಿಕೆ ಸಿಎಸ್ಆರ್ ಪ್ರಶಸ್ತಿಗಳಿಗೆ ಕೇಂದ್ರ ಸರ್ಕಾರ ತನ್ನ ಎಲ್ಲಾ ಇಲಾಖೆಗಳು ಮತ್ತು ರಾಜ್ಯ ಸರ್ಕಾರ ಹಾಗೂ ವೃತ್ತಿಪರ ಸಂಸ್ಲೆಗಳಿಂದ ಅರ್ಜಿಗಳನ್ನು ಆಹ್ಲಾನಿಸಿದೆ

ಮೂರು ವಿಭಾಗಗಳಲ್ಲಿ ರಾಷ್ಷೀಯ ಸಿ ಎಸ್ ಆರ್

ಜಮ್ನು ಮತ್ತು ಕಾಶ್ಮೀರದಲ್ಲಿ ವಾರ್ಷಿಕ ಅಮರನಾಥ ಯಾತ್ರೆ ರಕ್ಷಾ ಬಂಧನ ದಿನವಾದ ಇಂದು ಸಮಾಪನಗೊಳ್ಳಲಿದೆ

ಅಮರನಾಥ ಯಾತ್ರೆ ಸುಸೂತ್ರವಾಗಿ ನಡೆಸಲು ವ್ಯಾಪಕ ವ್ಯವಸ್ಟೆಗಳು ಹಾಗೂ ಬಂದೋಬಸ್ ಅನ್ನು ಕೈಗೊಳ್ಳಲಾಗಿತ್ತು ಜಮ್ನು ಮತ್ತು ಕಾಶ್ಮೀರದ ಶ್ರೀನಗರದ ಹೊರವಲಯದಲ್ಲಿರುವ ಲಸಜಾನ್ ಪ್ರದೇಶದಲ್ಲಿ ಅಪರಿಚಿತ ಉಗ್ರರ ಗುಂಪು ಸಿ ಆರ್ ಪಿ ಎಫ್ ಯೋಧರ ಮೇಲೆ ನಿನ್ನೆ ಗ್ರೆನೇಡ್ ಧಾಳಿ ನಡೆಸಿದೆ ಘಟನೆಯಲ್ಲಿ ಯಾವುದೇ ಸಾವು ನೋವು ಅಥವಾ ಆಸ್ತಿ ಪಾಸ್ತಿ ನಷ್ಟದ ಬಗ್ಗೆ ಈವರೆಗೆ ಯಾವುದೇ ವರದಿಯಾಗಿಲ್ಲ ಎಂದು ರಕ್ಷಣಾ ಮೂಲಗಳು ತಿಳಿಸಿವೆ

ಮಧ್ಯಪ್ರದೇಶ ಪಶ್ಚಿಮಬಂಗಾಳ ಗುಜರಾತ್ ಅಲ್ಲದೇ ಮುಂಬೈ ಮತ್ತು ಥಾಣೆಗಳಲ್ಲಿ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಎಂದು ಮೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾಷಣಗಳು ಅತ್ತಂತ ಶ್ರೇಷ್ಟವಾದವು ಅವರ ಸಂವಹನ ಕಲೆ ಅತ್ಯಂತ ಪ್ರಭಾವಶಾಲಿಯಾಗಿದ್ದು ಆ ಕಾರಣದಿಂದಾಗಿ ದೇಶದ ಪ್ರತಿಯೊಬ್ಬರು ಅವರನ್ನು ಸ್ಪರಿಸುತ್ತಾರೆ ಎಂದು ಕೇಂದ್ರ ಸಚಿವ ನಿತಿನ್ ಗಡ್ಡರಿ ಹೇಳಿದ್ಲಾರೆ ನಾಗಮರದಲ್ಲಿ ನಿನ್ನೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಶ್ರದ್ದಾಂಜಲಿ ಸಭೆಯನ್ನು ಉದ್ಲೇಶಿಸಿ ಮಾತನಾಡಿದ ಅವರು ಅಟಲ್ಜಿ ತಮ್ಮ ಜೀವನವನ್ನು ರಾಷ್ಟಕ್ಕೆ ಮುಡಿಪಾಗಿಟ್ಟಿದ್ದರು

ಸಹೋದರರ ಧೀರ್ಘಾಯುಷ್ಯವನ್ನು ಹಾರ್ಲೆಸಿ ಸಹೋದರಿಯರು ಅವರ ಕೈಯಿಗೆ ಬಣ್ಣ ಬಣ್ಣದ ರಾಖಿ ಕಟ್ಲುತ್ತಾರೆ ಅದರ ಬದಲಿಗೆ ಸಹೋದರರು ಅವರಿಗೆ ಉಡುಗೊರೆ ನೀಡುವುದಲ್ಲದೆ ಕೊನೆಯವರೆಗೂ ಸಹೋದರಿಯರನ್ನು ಕಾಪಾಡುವ ಶಪಥ ಮಾಡುತ್ತಾರೆ ರಕ್ಷಾ ಬಂಧನದ ಅಂಗವಾಗಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ಹಾಗು ಉಪರಾಷ್ಷಪತಿ ವೆಂಕಯ್ಯನಾಯ್ಡು ದೇಶದ ಜನತೆಗೆ ಶುಭ ಕೋರಿದ್ದಾರೆ ರಾಷ್ಷಪತಿಯವರು ದೇಶದ ನಾಗರೀಕರಲ್ಲದೆ ವಿದೇಶಗಳಲ್ಲಿರುವ ಭಾರತೀಯರಿಗೂ ಹಬ್ಬದ ಶುಭ ಹಾರ್ಕೆಕೆಗಳನ್ನು ತಿಳಿಸಿದ್ದಾರೆ ತಮ್ನ ಸಂದೇಶದಲ್ಲಿ ಅವರು ಈ ಹಬ್ಬವು ಭ್ರಾತ್ವತ್ವ ಭಾವನೆಗಳನ್ನು ಬಲಪಡಿಸುತ್ತದೆ ಮತ್ತು ಮಹಿಳೆಯರ ಅದರಲ್ಲೂ ಹೆಣ್ಣು ಮಕ್ಕಳ ಸುರಕ್ಷತೆ ಮತ್ತು ಘನತೆಯನ್ನು ಸಮಾಜದಲ್ಲಿ ಹೆಚ್ಚಿಸುತ್ತದೆ ಎಂದು ತಿಳಿಸಿದ್ದಾರೆ ಉಪರಾಷ್ಷಪತಿ ತಮ್ನ ಸಂದೇಶದಲ್ಲಿ ದೇಶಾದ್ಯಂತ ಆಚರಿಸಲ್ಪಡುತ್ತಿರುವ ರಕ್ಷಾಬಂಧನ ಹಬ್ಲ ಸಹೋದರ ಸೋದರಿಯರ ನಡುವಿನ ಪ್ರೀತಿ ವಾತ್ಸಲ್ಯಗಳನ್ನು ಬಲಪಡಿಸುತ್ತದೆ ಎಂದಿದ್ದಾರೆ

ಇಂದು ಭಾರತದ ಹಲವು ಅಥ್ಲೀಟ್ಗಳು ಸೆಮಿಫೈನಲ್ ಹಾಗೂ ಫೈನಲ್ ಸುತ್ತಿನಲ್ಲಿ ಸೆಣಸಲಿದ್ದು ಎಲ್ಲರ ದ್ವಷ್ಷಿ ಅವರ ಮೇಲಿದೆ ಇತ್ತೀಚಿನ ಜೂನಿಯರ್ ಅಥ್ಲೀಟಿಕ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಜಯಿಸಿದ್ದ ಹಿಮಾದಾಸ್ ಕೂಡ ಸೆಣಸುತ್ತಿದ್ದಾರೆ

ಬ್ಲಾಡ್ಡಿಂಟನ್ನ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಪಿ

ಟೇಬಲ್ ಟೆನಿಸ್ನಲ್ಲಿ ಭಾರತದ ಪುರುಷರ ಹಾಗೂ ಮಹಿಳೆಯರ ತಂಡಗಳು ಪ್ರಾಥಮಿಕ ಸುತ್ತಿನಲ್ಲಿ ಸೆಣಸಲಿವೆ ಪುರುಷರ ಹ್ಯಾಂಡ್ಬಾಲ್ ವಿಭಾಗದಲ್ಲಿ ಪ್ರಮುಖ ಸುತ್ತಿನಲ್ಲಿ ಭಾರತ ಚೈನಾ ಎದುರು ಹೋರಾಟ ನಡೆಸಲಿದೆ